ಈ ಪಂತದ ಚುನಾವಣೆಗೆ ಬಹಿರಂಗ ಪ್ರಚಾರ ನಾಳೆ ಸಂಜೆ ಅಂತ್ಯಗೊಳ್ಳಲಿರುವ ಹಿನ್ನೆಲೆಯಲ್ಲಿ ಪಲವು ರಾಜಕೀಯ ಪಕ್ಷಗಳ ನಾಯಕರು ಹಾಗೂ ಪಕ್ಷೇತರ ಅಭ್ಯರ್ಥಿಗಳ ಪ್ರಚಾರ ತಾರಕ್ಷೇರಿದೆ ಮತಯಾಚನೆ ವೇಳೆ ಪರಸ್ಪರ ಆರೋಪ ಪ್ರತ್ಕಾರೋಪಗಳ ಅಬ್ಬರ ಮುಗಿಲು ಮುಟ್ಟದೆ ಕಲಬುರಗಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮಲ್ಲಿಕಾರ್ಜುನ ಖರ್ಗೆ ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಕೊಂಗಲ್ ಗ್ರಾಮದಲ್ಲಿ ಮತಯಾಚಿಸಿದರು ದೇಶದ ಸ್ವಾತಂತ್ರ ಸಂಗ್ರಾಮಕ್ಕೆ ಕಾಂಗ್ಲೆಸ್ ಮಪತ್ವದ ಕೊಡುಗೆ ನೀಡಿದೆ ರಾಷ್ಟವಾದ ಪಕ್ಷದ ಪ್ರಮುಖ ಧ್ಯೇಯವಾಗಿದೆ ಪಕ್ಷ ಇದನ್ನು ಈಗ ಕಲಿಯಬೇಕಾಗಿಲ್ಲ ಎಂದರು ದಕ್ಷಿಣ ಕನ್ನಡ ಜಿಲ್ಲೆಯ ಕಾಂಗ್ರೆಸ್ ಅಭ್ಯರ್ಥಿ ಮಿಥುನ್ ರೈ ಪರವಾಗಿ ಪಕ್ಷದ ನಾಯಕ ಡಿಕೆ ಶಿವಕುಮಾರ್ ಇಂದು ಪ್ರಚಾರ ನಡೆಸಿದರು ಚುನಾವಣೆಗಳಲ್ಲಿ ವಿದ್ಯಾವಂತ ಹಾಗೂ ಜಾತ್ಯತೀತ ಮನೋಭಾವದ ಯುವ ಅಭ್ಯರ್ಥಿಗಳಿಗೆ ಹೆಚ್ಚು ಬೆಂಬಲ ಸಿಗಬೇಕು ಎಂದರು

ಕುಮಾರಸ್ವಾಮಿ ಪ್ರಚಾರ ನಡೆಸಿದರು ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಷ್ ಕೆ

ನಗರದ ದೊಡ್ಡ ಕೊಪ್ಪಲುವಿನಲ್ಲಿ ಮತಯಾಚಿಸಿದರು ಚಿಕ್ಕಬಳ್ಳಾಮರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಿ

ಬಜ್ವೇಗೌಡ ಪರವಾಗಿ ಇಂದು ಪಕ್ಷದ ಹಿರಿಯ ನಾಯಕ ಆರ್ ಅಶೋಕ ಜಿಲ್ಲಾ ಕೇಂದ್ರದಲ್ಲಿ ರೋಡ್ ಶೋ ನಡೆಸಿದರು ಇದೇ ಮತಕ್ಷೇತ್ರದ ಸಿಪಿಐಎಂ ಅಭ್ಯರ್ಥಿ ವರಲಕ್ಷ್ಮಿ ಪರವಾಗಿ ಬಾಗೇಪಲ್ಲಿಯಲ್ಲಿ ಇಂದು ಪಕ್ಷದ ಪಾಲಿಟ್ ಬ್ಯೂರೋ ಸದಸ್ಯೆ ಬೃಂದಾ ಕಾರಟ್ ಬಹಿರಂಗಸಭೆಯಲ್ಲಿ ಭಾಷಣ ಮಾಡಿದರು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಆರ್ ಪಿಐ ನಾಯಕ ರಾಮ್ ದಾಸ್ ಅಟಾವಳೆ ಬೆಂಗಳೂರಿನಲ್ಲಿಂದು ಮಾತನಾಡಿ ವಿಶ್ವ ಮಟ್ಟದಲ್ಲಿ ದೇಶ ಇಂದು ಬೃಹತ್ ಶಕ್ತಿಯಾಗಿ ಗುರುತಿಸಿಕೊಳ್ಳುವಲ್ಲಿ ಎನ್ ಡಿಎ ಸರ್ಕಾರದ ಕೊಡುಗೆ ಮಹತ್ವದು ಎಂದರು ಆರ್ ಪಿಐ ರಾಜ್ಯದಲ್ಲಿ ಬೆಂಗಳೂರು ಗ್ರಾಮಾಂತರ ಕೋಲಾರ ಚಿಕ್ಕೋಡಿ ಮತ್ತು ಬೆಳಗಾವಿ ಮತಕ್ಷೇತ್ರಗಳಿಂದ ತನ್ನ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದೆ

ಈ ನಡುವೆ ಮತದಾನದ ದಿನ ಸಮೀಪಿಸುತ್ತಿದ್ದು ಮತದಾರರ ಮನವೊಲಿಕೆಗೆ ರಾಜಕೀಯ ಪಕ್ಷಗಳು ನಡೆಸುವ ಕಸರತ್ತಿಗೆ ಕಡಿವಾಣ ಹಾಕಲು ಚುನಾವಣಾ ಆಯೋಗವೂ ತನ್ನ ತ್ರಮಗಳನ್ನು ಮತ್ತಷ್ಟು ತೀವ್ರಗೊಳಿಸಿದೆ ಅಂಬ್ಯುಲೆನ್ಸ್ ಹಾಗೂ ಪೊಲೀಸ್ ವಾಹನಗಳು ಹಾಗೂ ಎಲ್ಲಾ ಸರ್ಕಾರಿ ವಾಹನಗಳನ್ನೂ ಕಟ್ಟುನಿಟ್ಟನ ತಪಾಸಣೆಗೆ ಒಳಪಡಿಸಲು ಸೂಚಿಸಲಾಗಿದೆ ಎಂದು ಬೆಂಗಳೂರು ನಗರದ ಮೂರು ಲೋಕಸಭಾ ಕ್ಷೇತ್ರಗಳಿಗೆ ನೀತಿ ಸಂಹಿತೆ ಜಾರಿ ವಿಶೇಷಾಧಿಕಾರಿಯಾಗಿರುವ ಭೂಕಂದಾಯ ಮತ್ತು ಭೂ ಮಾಪನ ಇಲಾಖೆಯ ಆಯುಕ್ತ ಮನೀಷ್ ಮೌಧಿಲ್ ಇಂದು ತಿಳಿಸಿದ್ದಾರೆ

ಲೋಕಸಭಾ ಚುನಾವಣೆಯ ಮೊದಲ ಪಂತದ ಮತದಾನ ದಿನ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಚುನಾವಣೆ ಕಾರ್ಯಕ್ಕ ಮತ್ತು ಮೊಲೀಸ್ ಇಲಾಖೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಸ್ಸುಗಳನ್ನು ಒದಗಿಸುತ್ತಿದೆ

ಪ್ರಯಾಣಿಕರು ಸಹಕರಿಸುವಂತೆ ನಿಗಮ ಸಾರ್ವಜನಿಕರಲ್ಲಿ ಮನವಿ ಮಾಡಿದೆ

ವಾಡಿಕೆಯಂತೆ ಬಾಲಕಿಯರು ಮತ್ತು ಗ್ರಾಮೀಣ ವಿದ್ಕಾರ್ಥಿಗಳು ಗಮನಾರ್ಹ ಸಾಧನೆ ಮಾಡಿದ್ದಾರೆ

ಶಿಖಾ ಹಾಗೂ ಪೂಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಉಮಾಶಂಕರ್ ಪ್ರಕಟಿಸಿದರು

ಕಲಾ ವಿಭಾಗದಲ್ಲಿ ಇಂದು ಪದವಿ ಪೂರ್ವ ಕಾಲೇಜಿನ ಕುಸುಮಾ ಉಜ್ಜನಿ ವಾಣಿಜ್ಯ ವಿಭಾಗದಲ್ಲಿ ಮೂಡಬಿದ್ರಿಯ ಅಳ್ವಾಸ್ ಪದವಿ ಪೂರ್ವ ಕಾಲೇಜಿನ ಓ ಎ ಡಿಸೋಜಾ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಸತ್ಯಸಾಯಿ ಲೋಕಸೇವಾ ಪದವಿ ಪೂರ್ವ ಕಾಲೇಜಿನ ಶ್ರೀಕೃಷ್ಣ ಶರ್ಮಾ ಪಾಗೂ ವಿಜ್ಞಾನ ವಿಭಾಗದಲ್ಲಿ ಬೆಂಗಳೂರಿನ ಪದ್ಮನಾಭನಗರದ ಕುಮಾರನ್ ಪದವಿ ಪೂರ್ವ ಕಾಲೇಜಿನ ರಜತ್ ಕಶ್ಯಪ್ ಅತ್ಯುತ್ತಮ ಸಾಧನೆ ಮಾಡಿದ್ದಾರೆ

ಕಡು ಬೇಸಿಗೆಯ ಬಿಸಿ ಗಾಳಿಯ ದಿನಗಳಲ್ಲಿ ಆಚರಿಸುವ ಈ ಹಬ್ಬದ ಹಿಂದಿನ ರಾತ್ರಿಯೇ ಹೂವು ಹಣ್ಣು ಚಿನ್ನ ಕನ್ನಡಿ ತರಕಾರಿಯ ಹೊಸ ಫಸಲು ಹಾಗೂ ಮಂಗಳದ್ರವ್ಯಗಳ ಬಿಸು ಕಣಿ ಯನ್ನು ಸಿದ್ಧಪಡಿಸಿಟ್ಟು ಹಬ್ಬದ ದಿನ ಮುಂಜಾನೆ ಮೊದಲು ಅದಕ್ಕೆ ವಂದಿಸುವ ಮೂಲಕ ಸಂಭ್ರಮದ ಆಚರಣೆ ಆರಂಭವಾಯಿತು ಮೇಷ ಸಂಕ್ರಮಣದ ನಂತರ ಸೂರ್ಯನ ಪ್ರಖರತೆ ಹೆಚ್ಚಾಗುವ ಸಂದರ್ಭದಲ್ಲಿ ಸೂರ್ಯನಿಗೆ ವಂದಿಸಲು ಈ ಹಬ್ಬವನ್ನು ಆಚರಿಸಲಾಗುತ್ತದೆ ಮಾವಿನ ಕಾಯಿ ಹಲಸಿನ ಕಾಯಿ ಗೇರು ಬೀಜ ತೆಂಗಿನ ಕಾಯಿ ಬಾಳಿಗೊನೆಯ ನೈವೇದ್ದದೊಂದಿಗೆ ವಿಶೇಷ ಪೂಜೆಯ ಸಡಗರ ಎಲ್ಲೆಡೆ ಕಾಣಬಂದಿತ್ತು ಮನೆಯ ಅಂಗಳವನ್ನು ಸುಂದರವಾದ ರಂಗೋಲಿಗಳಿಂದ ಅಲಂಕರಿಸುವುದು ಜೋರೆ ಅಂದರೆ ಎಳೆಯ ಗೇರುಬೀಜದಿಂದ ತಯಾರಿಸುವ ಬೊಂಡು ಪಾಯಸದ ಭೋಜನ ಬಿಸುಪರ್ಬೋ ಹಬ್ಬದ ಮತ್ತೊಂದು ಸಂಪ್ರದಾಯವಾಗಿದೆ ಕರಾವಳಿ ಭಾಗದ ಪ್ರಮುಖ ಕ್ಷೇತ್ರಗಳಾದ ಕುದ್ರೋಳಿ ಕಟೀಲು ಸುಬ್ರಹಣ್ಯ ಧರ್ಮಸ್ಥಳ ಮೊದಲಾದ ಕಡೆ ಇಂದು ವಿಶೇಷ ಪೂಜೆಯ ವೇಳೆ ನೂರಾರು ಜನರು ಭಾಗವಹಿಸಿದ್ದರು ನೆರೆ ರಾಜ್ಯ ಕೇರಳದಲ್ಲೂ ಕೂಡಾ ವಿಶು ಹಬ್ಬವನ್ನು ಆಚರಿಸಲಾಯಿತು

ವಿರಾಟ್ ಕೊಜ್ಲಿ ನಾಯಕ ರೋಹಿತ್ ಶರ್ಮಾ ಉಪನಾಯಕನಾಗಿರುವ ತಂಡದಲ್ಲಿ ರಾಜ್ಯದ ಕೆ ಎಲ್

ಧೋನಿ ಶಿಖರ್ ಧವನ್ ಯಜುವೇಂದ್ರ ಜಾಹಲ್ ರವೀಂದ್ರ ಜಡೇಜಾ ಹಾರ್ದಿಕ್ ಪಾಂಡ್ಕ ಭುವನೇಶ್ವರ್ ಕುಮಾರ್ ವಿಜಯ್ ಶಂಕರ್ ಜಸ್ಲೀತ್ ಬೂಮ್ರಾ ಕುಲದೀಪ್ ಯಾದವ್ ಮೊಹಮ್ಮದ್ ಶಮಿ ದಿನೇಶ್ ಕಾರ್ತಿಕ್ ಕೇದಾರ್ ಜಾಧವ್ ತಂಡದ ಇತರ ಸದಸ್ಯರಾಗಿದ್ದಾರೆ ಮುಂಬೈನಲ್ಲಿ ಇಂದು ಬಿಸಿಸಿಐ ನಡೆಸಿದ ಸುದ್ದಿಗೋಷ್ಟಿಯಲ್ಲಿ ತಂಡವನ್ನು ಪ್ರಕಟಿಸಲಾಯಿತು

ಚುನಾವಣಾ ಭಾಷಣಗಳಲ್ಲಿ ಕೋಮು ಸೌಹಾರ್ದತೆಯನ್ನು ಕದಡುವ ಭಾಷೆ ಬಳಸುವ ಮೂಲಕ ನೀತಿ ಸಂಹಿತೆಯನ್ನು ಉಲ್ಲಂಘಿಸಲಾಗಿದೆ ಎನ್ನುವ ದೂರು ಆಧಾರದ ಮೇಲೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮತ್ತು ಬಿಎಸ್ ಪಿ ವರಿಷ್ಠೆ ಮಾಯಾವತಿ ಅವರ ಮೇಲೆ ಚುನಾವಣಾ ಆಯೋಗ ಕಠಿಣ ಕ್ರಮ ಕೈಗೊಂಡಿದೆ

ಈ ಬಾರಿ ದೇಶದಲ್ಲಿ ವಾಡಿಕೆಯ ಮುಂಗಾರು ಇರಲಿದ್ದು ಜೂನ್ ನಿಂದ ಸೆಪ್ಟೆಂಬರ್ ವರೆಗೆ ಮಳೆಗಾಲ ಇರುತ್ತದೆ ದೀರ್ಘಾವಧಿ ಸರಾಸರಿ ಶೇಕಡಾ ರಷ್ಟು ಮಳೆಯಾಗಲಿದೆ ಎಂದು ಭಾರತೀಯ ಪವಾಮಾನ ಇಲಾಖೆ ಅಂದಾಜು ಮಾಡಿದೆ

ಮಂಡ್ಕ ಜಿಲ್ಲೆ ಮಳವಳ್ಳಿಯ ಮುತ್ತಕ್ತಿ ಸಂರಕ್ಷಿತ ಅರಣ್ಯ ವ್ಯಾಪ್ತಿಯಲ್ಲಿ ಜಿಂಕೆಯನ್ನು ಪತ್ಯೆ ಮಾಡಿದ ಆರೋಪದ ಮೇರೆಗೆ ಇಬ್ಬರು ಭೇಟೆಗಾರರನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ಬಂಧಿಸಿದ್ದಾರೆ ಪಲಗೂರು ವಲಯ ಅರಣ್ಯಾಧಿಕಾರಿ ಕಿರಣ್ ಕುಮಾರ್ ನೇತೃತ್ವದ ತಂಡದಿಂದ ದಾಳಿ ನಡೆಸಲಾಯಿತು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ

ಬಿಜೆಪಿ ಹಿರಿಯ ನಾಯಕ ಮತ್ತು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರ ಜೀವನ ಕಥೆಯಾಧಾರಿಸಿದ ಚಲನಚಿತ್ರವನ್ನು ಖುದ್ದಾಗಿ ವೀಕ್ಷಿಸಿ ನಂತರ ಚಿತ್ರದ ಬಿಡುಗಡೆಯ ಬಗ್ಗೆ ಅಭಿಪ್ರಾಯವನ್ನು ಸೀಲ್ ಮಾಡಿದ ಲಕೋಟೆಯಲ್ಲಿ ತನ್ನಗೆ ಸಲ್ಲಿಸಬೇಕೆಂದು ಸುಪ್ರೀಂಕೋರ್ಟ್ ಇಂದು ಚುನಾವಣಾ ಆಯೋಗಕ್ಕೆ ನಿರ್ದೇಶಿಸಿದೆ